ಉಭಯ ರಾಷ್ಷಗಳ ನಡುವೆ ದ್ವಿಪಕ್ಷೀಯ ಸಂಬಂಧ ಬಲವರ್ಧನೆಗೆ ಇರುವ ಎಲ್ಲಾ ಮಾರ್ಗೋಪಾಯಗಳ ಕುರಿತು ಇಬ್ಲರೂ ನಾಯಕರು ಚರ್ಚೆ ನಡೆಸಿದರು ಅಲ್ಲದೆ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು

ಥಿಂಪುನಲ್ಲಿ ಇಸ್ರೋ ಅಭಿವೃದ್ದಿಪಡಿಸಿರುವ ದಕ್ಷಿಣ ಏಷ್ಯಾ ಉಪಗ್ರಹ ಪೃಥ್ವಿ ಕೇಂದ್ರವನ್ನು ಇದೇ ಸಂದರ್ಭದಲ್ಲಿ ಇಬ್ಬರೂ ನಾಯಕರು ಉದ್ಘಾಟಿಸಿದರು ಮೊದಲ ಹಂತದ ರುಪೆ ಕಾರ್ಡ್ ಅನಾವರಣಗೊಳಿಸಲಾಯಿತು

ಬೆಂಗಳೂರಿನ ರಾಷ್ಟೀಯ ಕಾನೂನು ವಿಶ್ವವಿದ್ಯಾಲಯ ಮತ್ತು ಜಿಗ್ನೆ ಸಿಂಫೆಯ ಕಾನೂನು ಶಾಲೆ ಭೂಪಾಲ್ ರಾಷ್ಟೀಯ ನ್ಯಾಯಾಂಗ ಅಕಾಡೆಮಿ ಮತ್ತು ಭೂತಾನ್ನ ರಾಷ್ಟೀಯ ಕಾನೂನು ಸಂಸ್ಥೆ ನಡುವೆ ಒಡಂಬಡಿಕೆ ಏರ್ಪಟ್ಟದೆ ಬಾಹ್ವಾಕಾಶ ವಲಯದಲ್ಲಿ ಇಸ್ರೋ ಮತ್ತು ಭೂತಾನ್ನ ಐಟಿ ಮತ್ತು ದೂರಸಂಪರ್ಕ ಇಲಾಖೆ ನಡುವೆ ಒಪ್ಪಂದ ಮಾಡಿಕೊಳ್ಳಲಾಗಿದೆ

ಎರಡು ದಿನಗಳ ಭೂತಾನ್ ಪ್ರವಾಸ ಕೈಗೊಂಡಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಬೆಳಗ್ಗೆ ಪಾರೋಗೆ ಆಗಮಿಸಿದರು ಭೂತಾನ್ ಪ್ರಧಾನಿ ಮತ್ತು ಅಧಿಕಾರಿ ವರ್ಗ ಮೋದಿ ಅವರನ್ನು ವಿಮಾನ ನಿಲ್ದಾಣದಲ್ಲಿ ಹೃತ್ಪೂರಕವಾಗಿ ಸ್ವಾಗತಿಸಿದರು ಅಲ್ಲಿಂದ ಶ್ರಧಾನಿ ಅವರು ರಸ್ತೆ ಮಾರ್ಗದ ಮೂಲಕ ಥಿಂಪುಗೆ ತೆರಳುವಾಗ ಅಪಾರ ಜನಸ್ತೋಮ ರಸ್ತೆಯ ಎರಡೂ ಬದಿಯಲ್ಲಿ ನಿಂತು ಅವರನ್ನು ಸ್ವಾಗತಿಸಿತು ಕಾಶ್ಮೀರ ವಿಷಯದಲ್ಲಿ ಭಾರತ ತೆಗೆದುಕೊಂಡ ದಿಟ್ಟ ಕ್ರಮ ಮತ್ತು ನಿಲುವುಗಳನ್ನು ಮೂಲೆಗುಂಪು ಮಾಡುವ ಪಾಕಿಸ್ತಾನದ ಪ್ರಯತ್ನ ಸಂಪೂರ್ಣ ವಿಫಲವಾಗಿದೆ ಅಮೆರಿಕದಲ್ಲಿ ನಿನ್ನೆ ನಡೆದ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯ ಸಭೆಯಲ್ಲಿ ಕಾಯಂ ಸದಸ್ತ ರಾಷ್ಟಗಳು ಭಾರತದ ಇತ್ತೀಚಿನ ನಡೆಗಳನ್ನು ಬೆಂಬಲಿಸಿವೆ

ಜಮ್ಮು ಮತ್ತು ಕಾಶ್ಮೀರಕ್ಕೆ ನೀಡಲಾಗಿದ್ದ ವಿಶೇಷ ಸ್ವಾನಮಾನವನ್ನು ಹಿಂಪಡೆದಿರುವ ಭಾರತದ ಇತ್ತೀಚಿನ ನಿರ್ಧಾರ ಕುರಿತು ಚರ್ಚಿಸಲು ಚೀನಾವು ವಿಶ್ವ ಸಂಸ್ಥೆ ಭದ್ರತಾ ಮಂಡಳಿಯ ಅನೌಪಚಾರಿಕ ಸಭೆ ಕರೆಯಬೇಕೆಂದು ಮನವಿ ಮಾಡಿತು ಸಭೆಯಲ್ಲಿ ಚೀನಾ ಬಿಟ್ಟರೆ ಉಳಿದ್ಯಾವ ರಾಷ್ಟಗಳು ಪಾಕಿಸ್ತಾನವನ್ನು ಬೆಂಬಲಿಸಿಲ್ಲ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟಗಳಾದ ಬ್ರಿಟನ್ ಫ್ರಾನ್ಸ್ ರಷ್ಕಾ ಮತ್ತು ಅಮೆರಿಕ ಭಾರತವನ್ನು ಬೆಂಬಲಿಸಿದ್ದು ದ್ವಿಪಕ್ಷೀಯ ಮಾತುಕತೆಯ ಮೂಲಕ ಕಾತ್ಮೀರ ವಿವಾಧ ಬಗೆಹರಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದೆ ಜಮ್ನು ಮತ್ತು ಕಾಶ್ಮೀರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಮತ್ತು ಆರ್ಥಿಕಾಭಿವ್ಯದ್ದಿಗೆ ನಡೆದಿರುವ ಉತ್ತಮ ಆಡಳಿತಕ್ಕೆ ವಿಶ್ವಸಂಸ್ಥೆ ಭದ್ರತಾ ಮಂಡಳಿ ಮೆಚ್ಚುಗೆ ವ್ವಕ್ತಪಡಿಸಿರುವ ಕ್ರಮವನ್ನು ಭಾರತ ಸ್ವಾಗತಿಸಿದೆ ಸಭೆಯ ನಂತರ ಮಾಧ್ಯಮಗಳಿಗೆ ವಿವರ ಒದಗಿಸಿದ ವಿಶ್ವಸಂಸ್ಥೆಯ ಭಾರತದ ಕಾಯಂ ಪ್ರತಿನಿಧಿ ಸಯ್ಯದ್ ಅಕ್ಷರುದ್ದೀನ್ ಜಮ್ಮ ಕಾಶ್ಮೀರ ವಿಷಯದಲ್ಲಿ ಭಾರತದ ನಿಲುವು ಅಚಲವಾಗಿವೆ ರಾಷ್ಟಗಳು ಪರಸ್ಪರ ಮಾತುಕತೆಗೆ ಬಂದರೆ ರಾಜತಾಂತ್ರಿಕ ಮಾರ್ಗಗಳು ಸದಾ ತೆರೆದಿರುತ್ತವೆ ಆದರೆ ಭಯೋತ್ವಾದನೆಯ ಕರಿನೆರಳನ್ನು ಯಾವುದೇ ಪ್ರಜಾಪ್ರಭುತ್ವ ರಾಷ್ಟ ಎಂದಿಗೂ ಒಪ್ಪದು ಎಂದು ಅವರು ಸ್ವಷ್ಷಪಡಿಸಿದರು

ಅದರಲ್ಲೂ ಕಾಶ್ವೀರ ಕಣಿವೆಯಲ್ಲಿ ರಾಜ್ಣ ಸರ್ಕಾರದ ಕಚೇರಿಗಳು ಪುನರಾಂಭವಾಗಿವೆ ಸೋಮವಾರದಿಂದ ಶಾಲಾ ಕಾಲೇಜುಗಳು ಕಾರ್ಯಾರಂಭ ಮಾಡಲಿವೆ

ಶ್ರೀನಗರ ಹಾಗೂ ಬದ್ಗಾಂ ಜಿಲ್ಲೆಯಲ್ಲಿ ಸ್ಟಿರ ದೂರವಾಣಿಗಳು ಕಾರ್ಯನಿರ್ವಸುತ್ತಿವೆ ದೂರವಾಣಿ ಸಂಪರ್ಕವನ್ನು ಹಂತ ಹಂತವಾಗಿ ಪುನಾರಂಭಗೊಳಿಸಲಾಗುವುದು ಎಂದು ಮುಖ್ಯಕಾರ್ಯದರ್ಶಿ ಬಿ ವಿ ಆರ್ ಸುಬ್ರಹ್ಮಣ್ವಂ ತಿಳಿಸಿದ್ದಾರೆ ಸರ್ಕಾರಿ ಕಚೇರಿಗಳು ಎಂದಿನಂತೆ ಕಾರ್ಯಾರಂಭ ಮಾಡಬೇಕೆಂದು ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ನಿನ್ನೆ ನಿರ್ದೇಶನ ನೀಡಿದ್ದರು ದಿನ ಕಳೆದಂತೆ ಕಾಶ್ಮೀರ ಕಣಿವೆಯಲ್ಲಿ ಪರಿಸ್ತಿತಿ ಸುಧಾರಿಸುತ್ತಿದೆ ಎಂದು ಜಮ್ಮು ಮತ್ತು ಕಾಶ್ಮೀರದ ಮುಖ್ಯ ಕಾರ್ಯದರ್ಶಿ ಹಾಗೂ ಸರ್ಕಾರಿ ವಕ್ತಾರರಾದ ರೋಹಿತ್ ಕನ್ನಾಲ್ ಹೇಳಿದ್ದಾರೆ ಸಾರ್ವಜನಿಕ ಸಾರಿಗೆ ಸೇವೆ ಆರಂಭವಾಗಿದ್ದು ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಿನ ಸಂಚಾರ ಆರಂಭವಾಗಿದೆ ಎಂದು ಶ್ರೀನಗರದಲ್ಲಿಂದು ಅವರು ಮಾಧ್ಯಮಗಳಿಗೆ ವಿವರಿಸಿದರು ಜಮ್ಮ ಕಾಶ್ವೀರದ ರಜೌರಿ ಜಿಲ್ಲೆಯ ನೌಶೆರಾ ವಲಯದಲ್ಲಿ ಪಾಕಿಸ್ತಾನ ಪಡೆಗಳು ಕದನ ವಿರಾಮ ಉಲ್ಲಂಘಿಸಿ ನಡೆಸಿದ ಗುಂಡಿನ ದಾಳಿಯಲ್ಲಿ ಭಾರತೀಯ ಸೇನಾ ಪಡೆಯ ಯೋಧರೊಬ್ಬರು ಹುತಾತ್ಕರಾಗಿದ್ದಾರೆ ಲ್ಲಾನ್ಸ್ ನಾಯಕ್ ಸಂದೀಪ್ ಥಾಪಾ ಹುತಾತ್ನ ಯೋಧ ಎಂದು ಗುರುತಿಸಲಾಗಿದೆ

ಕಟ್ಟೆಚ್ಚರ ವಹಿಸಿದ್ದ ಭಾರತೀಯ ಯೋಧರು ತಕ್ಕ ಪ್ರತ್ಯುತ್ತರ ನೀಡಿದರು ಆದರೆ ಗುಂಡಿನ ಚಕಮಕಿಯ ವೇಳೆ ಸಂದೀಪ್ ಥಾಪಾ ಸಾವನ್ನಪ್ಪಿದರು ಭಾರತೀಯ ಯೋಧರಿಂದ ಇನ್ನೂ ಪ್ರತಿದಾಳಿ ಮುಂದುವರೆದಿದೆ ಎಂದು ರಕ್ಷಣಾ ವಕ್ತಾರರು ಆಕಾಶವಾಣಿ ಬಾತ್ತೀದಾರರಿಗೆ ವಿವರ ನೀಡಿದ್ದಾರೆ ಒಂಬತ್ತು ದಿನಗಳ ಕಾಲ ನಡೆಯಲಿರುವ ರಾಷ್ಷೀಯ ಬುಡಕಟ್ಟು ಹಬ್ಬ ಆದಿ ಮಹೋತ್ಸವವನ್ನು ಇಂದು ಸಂಜೆ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಅವರು ಲೇನ ಪೋಲೊ ಮೈದಾನದಲ್ಲಿ ಉದ್ಘಾಟಸಲಿದ್ದಾರೆ

ಜಮ್ಮ ಕಾಶ್ಮೀರದ ಲಡಾಖ್ ಅನ್ನು ಬುಡಕಟ್ಟು ಪ್ರದೇಶವೆಂದು ಘೋಷಿಸಬೇಕು ಎಂದು ಆ ಭಾಗದ ಪ್ರಮುಖ ನಾಯಕರು ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವ ಅರ್ಜುನ್ ಮುಂಡಾ ಅವರಿಗೆ ಮನವಿ ಮಾಡಿದ್ದಾರೆ

ಪ್ರತಿಕೂಲ ಹವಾಮಾನ ಪರಿಸ್ವಿತಿ ಕೃಷಿ ನೀರಾವರಿ ಸೇರಿದಂತೆ ಹತ್ತು ಹಲವು ಸಮಸ್ಥೆಗಳನ್ನು ಇಲ್ಲಿನ ಬುಡಕಟ್ಟು ಜನರು ಎದುರಿಸುತ್ತಿದ್ದಾರೆ

ಮಹತ್ವಾಕಾಂಕ್ಷಿ ಆಯುಷ್ಮಾನ್ ಭಾರತ್ ಮತ್ತು ಇತರೆ ಆರೋಗ್ಯ ಕಾರ್ಯಕ್ರಮಗಳ ಮೂಲಕ ದೇಶದ ಜನತೆಯ ಆರೋಗ್ಯ ಸಮಸ್ಥೆಗಳನ್ನು ನಿವಾರಿಸಲು ಕೇಂದ್ರ ಸರ್ಕಾರ ಬದ್ಧವಾಗಿದೆ ಎಂದು ರಾಷ್ಟಪತಿ ರಾಮನಾಥ್ ಕೋವಿಂದ್ ತಿಳಿಸಿದ್ದಾರೆ

ವೈದ್ಯಕೀಯ ವಿದ್ಯಾರ್ಥಿಗಳು ಮಹಾತ್ಮಾಂಧಿ ಅವರ ಹಲವಾರು ಸಂದೇಶಗಳನ್ನು ವೃತ್ತಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ನೈತಿಕತೆ ಅನುಕಂಪ ಕಾರ್ಮಿಕ ಮೌಲ್ಯ ಮತ್ತು ಮಾನವೀಯ ಸೇವೆಗಳನ್ನು ಗಾಂಧಿಯವರಿಂದ ಕಲಿಯಬೇಕು ಎಂದು ರಾಷ್ಟಪತಿ ಕರೆ ನೀಡಿದರು ಇಂದು ಬೆಳಗ್ಗೆ ಸೇವಾ ಗ್ರಾಮದಲ್ಲಿ ಮಹಾತ್ಮಗಾಂಧಿ ಆಕ್ರಮಕ್ಕೆ ಭೇಟಿ ನೀಡಿದ್ದ ರಾಷ್ಷಪತಿ ಬಾಪು ಸ್ಮಾರಕಕ್ಕೆ ಮಷ್ಪನಮನ ಸಲ್ಲಿಸಿದರು ಉಪರಾಷ್ಷಪತಿ ಎಂ ವೆಂಕಯ್ಕನಾಯ್ಡು ಅವರು ಇಂದು ಲಿತುವಾನಿಯಾ ಲಾಟ್ವಿಯಾ ಮತ್ತು ಎಸ್ಟೋನಿಯಾ ರಾಷ್ಟಗಳಿಗೆ ಪ್ರವಾಸ ಆರಂಭಿಸಿದ್ದಾರೆ ಇಂಡೋ ಐರೋಪ್ಯ ಮೂಲದ ಈ ಮೂರು ದೇಶಗಳಿಗೆ ಉಪರಾಷ್ಟಪತಿ ಜೊತೆ ಉನ್ನತ ಮಟ್ಟದ ನಿಯೋಗ ತೆರಳದೆ ಬಾಲ್ಟಿಕ್ ರಾಷ್ಟಗಳ ಜೊತೆ ರಾಜಕೀಯ ವ್ಚಾಪಾರ ಮತ್ತು ವಾಣಿಜ್ಯ ಸಂಬಂಧಗಳನ್ನು ಹೆಚ್ಚಿಸುವುದು ಈ ಪ್ರವಾಸದ ಉದ್ದೇಶವಾಗಿದೆ ಆಮ್ ಆದ್ಮಿ ಪಕ್ಷದ ಮಾಜಿ ಶಾಸಕ ಕಪಿಲ್ ಮಿಶ್ರಾ ಮತ್ತು ಮಹಿಳಾ ವಿಭಾಗದ ಮುಖ್ಯಸ್ಥೆ ರಿಚಾ ಪಾಂಡೆ ತಮ್ಮ ಬೆಂಬಲಿಗರೊಂದಿಗೆ ಇಂದು ಬಿಜೆಪಿಗೆ ಸೇರ್ಪಡೆಯಾದರು ಬಿಜೆಪಿ ಉಪಾಧ್ವಕ್ಷ ಶ್ಯಾಮ್ ಜಾಜಿ ಮತ್ತು ಪಕ್ಷದ ದೆಹಲಿ ಫಟಕದ ಮುಖ್ಯಸ್ಥ ಮನೋಜ್ ತಿವಾರಿ ಇಬ್ಬರು ನಾಯಕರನ್ನು ಪಕ್ಷಕ್ಕೆ ಸ್ವಾಗತಿಸಿದರು

ರವೀಂದ್ರ ಜಡೇಜ ಪೂನಂ ಯಾದವ್ ತೇಜಿಂದರ್ ಪಾಲ್ ಸಿಂಗ್ ತೂರ್ ಮೊಹಮ್ಮದ್ ಅನಸ್ ಸ್ವಪ್ನ ಬರ್ಮನ್ ಗುರುಪ್ರೀತ್ ಸಿಂಗ್ ಸಂಧು ಹಾಕಿ ಆಟಗಾರ ಚಿಂಗ್ಲೆನ್ಸಾನ ಸಿಂಗ್ ಕಂಗುಜಮ್ ಮತ್ತು ಕೂಟರ್ ಅಂಜುಮ್ ಮೌದ್ಗಿಲ್ ಅವರ ಹೆಸರು ಪಟ್ಟಿಯಲ್ಲಿದೆ ದ್ರೋಣಾಚಾರ್ಯ ಪ್ರಶಸ್ತಿಗೆ ಜೀವಮಾನ ಸಾಧನೆ ಮಾಡಿದ ಮೂವರು ಕ್ರೀಡಾಪಟುಗಳ ಹೆಸರನ್ನು ಆಯ್ಕೆ ಮಾಡಲಾಗಿದ್ದು